ರಾಜ್ಯ ಬಿಜೆಪಿ ಫಟಕಗಳು ಕೋವಿಡ್ ಸಂದರ್ಭದಲ್ಲಿ ಸಲ್ಲಿಸಿದ ಸೇವೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಮಾಹಿತಿಯನ್ನು ಒದಗಿಸಿದವು ವಿಶೇಷವಾಗಿ ಲಾಕ್ಡೌನ್ ಅವಧಿಯಲ್ಲಿ ಸಿಲುಕಿಕೊಂಡಿದ್ದ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಿದ ಕರ್ನಾಟಕ ಫಟಕದ ಕಾರ್ಯಕ್ತೆ ಪ್ರಧಾನಿ ಧನ್ವವಾದ ಸಲ್ಲಿಸಿದರು ಅದೇ ರೀತಿ ರಾಜಸ್ತಾನ ಬಿಹಾರ ಅಸ್ವಾಂ ಇನ್ನಿತರ ರಾಜ್ಲಗಳು ಕೊರೋನಾ ಸಂಕಷ್ನ ಸಂದರ್ಭದಲ್ಲಿ ಪಕ್ಷದ ಫಟಕಗಳು ಕ್ಷೆಗೊಂಡ ವಿವಿಧ ಜನಸೇವಾ ಕಾರ್ಯಕ್ರಮಗಳನ್ನು ವಿವರಿಸಿದವು

ಕೋರೊನಾ ದೇಶದ ಪೂರ್ವಭಾಗಗಳಲ್ಲಿ ಅಧಿಕ ಉಷ್ಣಾಂಶದ ಕಾರಣ ತ್ವರಿತವಾಗಿ ಹರಡಲಿದೆ ಎಂದು ಹೇಳಿದ್ದರು ಆದರೆ ಅದನ್ನು ಬಿಹಾರದ ಜನರು ಸುಳ್ನಾಗಿಸಿದ್ದಾರೆ ಎಂದು ಪ್ರಧಾನಿ ಸಂವಾದದಲ್ಲಿ ಹೇಳಿದರು ಸಂಕಷ್ಷದ ಸಮಯದಲ್ಲಿ ಜನರೊಂದಿಗೆ ಹೆಗಲಿಗೆ ಹೆಗಲು ನೀಡಿ ಹೇಗೆ ನೆರವು ನೀಡಬಹುದು ಎಂಬುದನ್ನು ರಾಜಸ್ತಾನ ತೋರಿಸಿಕೊಟ್ಟದೆ ನಾವು ಅಧಿಕಾರದಲ್ಲಿ ಇರಬಹುದು ಇಲ್ಲದೇ ಇರಬಹುದು ಆದರೆ ರಾಜಸ್ತಾನ ಬಿಜೆಪಿ ಫಟಕ ಜನರಿಗೆ ಸಹಾಯ ಮಾಡುವಲ್ಲಿ ಅತ್ಯಂತ ಸ್ವೂರ್ತಿದಾಯಕ ಕಾರ್ಯಗಳನ್ನು ಕೈಗೊಂಡಿದೆ ಎಂದು ಪ್ರಶಂಸೆ ವ್ಲಕ್ಷಪಡಿಸಿದರು ಇದು ಮಾನವ ಇತಿಹಾಸದಲ್ಲಿ ಅತಿ ದೊಡ್ಡ ಸೇವಾ ಯಜ್ಞವಾಗಿದ್ದು ಈ ಪರಿಹಾರ ಕಾರ್ಯಗಳನ್ನು ದೇಶ ರಾಜ್ಯ ಜಿಲ್ಲೆ ಹಾಗೂ ಮಂಡಲಗಳ ಮಟ್ಟದಲ್ಲಿ ಡಿಜಿಟಲ್ ಬುಕೆಲೆಟ್ಗಳನ್ನು ಹೊರತರಬೇಕು ಎಂದು ಸೂಚಿಸಿದರು

ನಾವು ನಿಸ್ನಾರ್ಥ ಸೇವೆಯ ಮೇಲೆ ನಂಬಿಕೆ ಇರಿಸಿದ್ದೇವೆ ನಮಗೆ ಅಧಿಕಾರ ಎಂದರೆ ಅದು ಜನಸೇವೆ ಮಾತ್ರ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಪಕ್ಷದ ಕಾರ್ಯಕರ್ತರು ರಾಜಕೀಯ ಚಟುವಟಿಕೆ ನಡೆಸುತ್ತಾರೆ ಉಳಿದಂತೆ ಪಕ್ಷದ ಕಾರ್ಯಕರ್ತರು ದೇಶದ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ ಎಂದು ನುಡಿದರು ಇದಕ್ಕೂ ಮುನ್ನ ಮಾತನಾಡಿದ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ಕಂಟ್ಲೆನ್ಮೆಂಟ್ ವಲಯದ ವ್ಲಾಪ್ತಿಯಲ್ಲಿ ಇಲ್ಲದ ಎಲ್ಲ ಕೇಂದ್ರೀಯ ಸಂರಕ್ಷಿತ ಸ್ತಾರಕಗಳನ್ನು ಸೋಮವಾರದಿಂದ ಪ್ರವಾಸಿಗರ ಭೇಟಗೆ ಮುಕ್ತಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಕೇಂದ್ರ ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿಯಂತೆ ಈ ಸ್ನಾರಕಗಳು ಮತ್ತು ವಸ್ತು ಸಂಗ್ರಹಾಲಯಗಳಲ್ಲಿ ಸಾಮಾಜಿಕ ಅಂತರ ನೈರ್ಮಲ್ಲೀಕರಣ ಸೇರಿದಂತೆ ಎಲ್ಲ ಮುಂಜಾಗ್ರತಾ ಕ್ರಮ ಅನುಸರಿಸಲಾಗುವುದು ಎಂದು ಕೇಂದ್ರ ಪ್ರವಾಸೋದ್ಲಮ ಸಚಿವ ಪ್ರಲ್ವಾದ್ ಸಿಂಗ್ ಪಟೇಲ್ ತಿಳಿಸಿದ್ದಾರೆ ಎಲ್ಲ ಸ್ಮಾರಕಗಳಲ್ಲಿ ಥರ್ಮಲ್ ಸ್ತೀನಿಂಗ್ ಅಳವಡಿಸಲಾಗಿದ್ದು ಕೇವಲ ಸೋಂಕುರಹಿತ ಪ್ರವಾಸಿಗರಿಗೆ ಪ್ರವೇತ ನೀಡಲಾಗುವುದು ಅಲ್ಲದೆ ಸ್ಥಾರಕಗಳ ಪ್ರವೇಶಕ್ಕೆ ಕೇವಲ ಇ ಟಿಕೆಟ್ಗಳನ್ನು ಮಾತ್ರ ನೀಡಲಾಗುವುದು ಭೇಟ ನೀಡುವವರು ಮುಖದ ಮಾಸ್ತ್ ಸಾಮಾಜಿಕ ಅಂತರ ಸೇರಿದಂತೆ ಎಲ್ಲ ಮಾರ್ಗಸೂಚಿಯನ್ನು ಪಾಲಿಸುವುದು ಕಡ್ಡಾಯ ಗುಂಪಿನಲ್ಲಿ ಪೋಟೊ ತೆಗೆಯುವುದನ್ನು ನಿಷೇಧಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಸಂಸ್ಟತ ಭಾಷೆಯಲ್ಲಿ ವಾರಕ್ಕೊಮ್ನೆ ಸುದ್ದಿ ಬಿತ್ತರಿಸುವ ಕಾರ್ಯಕ್ರಮ ಆಕಾಶವಾಣೆಯಲ್ಲಿ ಇಂದು ಆರಂಭಗೊಂಡಿದೆ

ನಾಳೆ ಮರು ಪ್ರಸಾರಗೊಳ್ಳಲಿದೆ

ಈ ಸಂಬಂಧ ಸಂಸ್ಕತದಲ್ಲಿ ಟ್ವೀಟ್ ಮಾಡಿರುವ ಅವರು ವಿಶ್ವಮಟ್ಟದಲ್ಲಿ ಸಂಸ್ಕತವನ್ನು ಪಸರಿಸಲು ವಾರ್ತಾವಳಿ ಕಾರ್ಯಕ್ರಮ ವಿಸ್ಕಯದ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮ ಸಿದ್ದಪಡಿಸುವಲ್ಲಿ ಭಾಗಿಯಾಗಿರುವವರು ಹಾಗೂ ಅದನ್ನು ವೀಕ್ಷಿಸುವವರನ್ನು ಪ್ರಧಾನಮಂತ್ರಿ ಮೋದಿ ಅಭಿನಂದಿಸಿದ್ದಾರೆ ಕೇಂದ್ರ ರಸ್ತೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಡರಿ ಉದ್ದೇಶಿತ ಚಂಬಲ್ ಎಕ್ಸೆಪ್ರೆಸ್ ಹೆದ್ದಾರಿ ಯೋಜನೆಯನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ಸಿಂಗ್ ಚೌವ್ವಾಣ್ ಅವರೊಂದಿಗೆ ವಿಡಿಯೋ ಕಾನ್ಸರನ್ಸ್ ಮೂಲಕ ಇಂದು ಪರಾಮರ್ಶಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ನಿತಿನ್ ಗಡ್ತರಿ ಯೋಜನೆಗೆ ತ್ವರಿತಗತಿಯಲ್ಲಿ ಪರಿಸರದ ಅನುಮತಿ ಭೂಸ್ವಾಧೀನ ಹಾಗೂ ಸ್ಥಳೀಯ ತೆರಿಗೆ ವಿನಾಯಿತಿಗಳನ್ನು ಕಲ್ಪಿಸಬೇಕು ಎಂದು ಒತ್ತಿ ಹೇಳಿದರು ಈ ಯೋಜನೆಯಿಂದ ಸುಗಮ ಸಂಚಾರ ಹಾಗೂ ಸರಕು ಸಾಗಾಣಿಕೆಗೆ ನೆರವಾಗಲಿದ್ದು ಹಿಂದುಳಿದ ಈ ಪ್ರದೇಶದ ಜನರಿಗೆ ಸಾಕಷ್ಟು ಲಾಭವಾಗಲಿದೆ ಎಂದು ಹೇಳಿದರು ಯೋಜನೆಯನ್ನೊಳಗೊಂಡ ಜಿಲ್ಲೆಗಳು ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಉದ್ಯೋಗ ಸೃಷ್ಷಿಯಾಗುವ ಸಾಧ್ಯತೆಯಿದೆ ಚಂಬಲ್ ಎಕ್ಸ್ಪ್ರೆಸ್ ಯೋಜನೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ರಾಜಸ್ತಾನದ ಮೂಲಕ ಹಾದುಹೋಗಲಿದ್ದು ಈ ಹೆದ್ದಾರಿ ದೆಹಲಿ ಕೊಲ್ಲತ್ತಾದ ಸುವರ್ಣ ಚತುಷ್ಪಥ ಕಾರಿಡಾರ್ ಉತ್ತರ ದಕ್ಷಿಣ ಕಾರಿಡಾರ್ ಪೂರ್ವ ಪಶ್ಚಿಮ ಕಾರಿಡಾರ್ ದೆಹಲಿ ಮುಂಬ್ನೆ ಎಕ್ಸ್ಪ್ರೆಸ್ ವೇಗಳಗೆ ಅಡ್ಡ ಸಂಪರ್ಕವನ್ನು ಕಲ್ಪಿಸಲಿದೆ

ಇಂದು ಸ್ವಾಮಿ ವಿವೇಕಾನಂದರ ಪುಣ್ಣ ತಿಥಿ ಸ್ವಾಮಿ ವಿವೇಕಾನಂದರು ಒಬ್ಲ ಸಂತ ಮಹಾನ್ ಚಿಂತಕ ಮತ್ತು ಅಸಾಧಾರಣ ವಾಗ್ಗೀ ಅಷ್ಟೇ ಅಲ್ಲ ಭಾರತದಲ್ಲಿ ರಾಷ್ಟೀಯತೆಯ ಭಾವನೆಯ ಹರಿಕಾರರಾಗಿದ್ದರು ಮತ್ತು ಭಾರತೀಯ ಸಂಸ್ಕೃತಿಯ ಆದರ್ಶಗಳೊಂದಿಗೆ ಇಡೀ ವಿಶ್ವವನ್ನೇ ಒಂದುಗೂಡಿಸಿದರು ಎಂದು ಗೃಹ ಸಚಿವ ಅಮಿತ್ ಶಾ ಸರಣಿ ಟ್ಟೀಟ್ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ಶಿಕ್ಷಣ ವಿಶ್ವ ಭಾತೃತ್ವದ ಬಗ್ಗೆ ಹೊಂದಿದ್ದ ಚಿಂತನೆಗಳು ಸರ್ವಕಾಲಕ್ಕೂ ಪ್ರಸ್ತುತ ಯುವಕರ ಸಾಮರ್ಥ್ಥ ಮತ್ತು ಪರಿವರ್ತನಾತ್ಮಕ ಶಕ್ತಿಯ ಬಗ್ಗೆ ವಿವೇಕಾನಂದರಿಗೆ ಅಪಾರ ವಿಶ್ವಾಸವಿತ್ತು ಅವರು ಭವಿಷ್ಣದಲ್ಲಿ ರಾಷ್ಟದ ಅಭಿವೃದ್ದಿಗೆ ಸರಿಯಾದ ದಿಕ್ಕು ತೋರಿ ಶಕ್ತಿ ತುಂಬಲು ಯುವಕರಿಂದ ಮಾತ್ರ ಸಾಧ್ಯವೆಂದು ಬಲವಾಗಿ ಪ್ರತಿಪಾದಿಸುತ್ತಿದ್ದರು ಎಂದು ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿಯನ್ನು ಇಂದು ಆಚರಿಸಲಾಗುತ್ತಿದೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಜಗದಗಲ ವಿಸ್ತರಿಸಿದ ಪ್ರಖರ ವಾಗ್ಗಿ ಯುವಜನರ ಕಣ್ನಣಿ ವೀರಸನ್ವಾಸಿ ಸ್ವಾಮಿ ವೇಕಾನಂದರ ತತ್ವಾದರ್ಶಗಳನ್ನು ಪಾಲಿಸುವ ಪಣ ತೊಡೋಣ ಎಂದು ಟ್ವೀಟ್ ಮಾಡಿದ್ದಾರೆ

ಅಹ್ನದಾಬಾದ್ನ ಮುನ್ನಿಪಲ್ ಕಾರ್ಮೋರೇಷನ್ ಈ ಸಂಬಂಧ ವಿಶಿಷ್ಟ ಉದಾಹರಣೆಯಾಗಿದ್ದು ಇಲ್ಲಿ ಆರಂಭಿಸಲಾಗಿರುವ ಧನ್ವಂತರಿ ರಥ ಎಂಬ ಮೊಬ್ಲೆಲ್ ವ್ಲಾನ್ ಕೋವಿಡ್ ಯೇತರ ರೋಗಿಗಳಿಗೆ ಅಗತ್ಯವಿರುವ ಆರೋಗ್ಲ ರಕ್ಷಣಾ ಸೇವೆಯನ್ನು ಜನರ ಮನೆಬಾಗಿಲಿಗೆ ಒದಗಿಸುತ್ತಿದೆ

ಹಾಗಾಗಿ ನಾನ್ ಕೋವಿಡ್ ರೋಗಗಳಾದ ಮಧುಮೇಹ ರಕ್ತದೊತ್ತಡ ಹಾಗೂ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಥೆಗಳನ್ನು ಹೊಂದಿರುವ ರೋಗಿಗಳು ಈ ಆಸ್ಪತ್ರೆಗಳಿಗೆ ಭೇಟ ನೀಡಲು ಸಾಧ್ಯವಾಗುತ್ತಿಲ್ಲ

ಈ ವ್ಣಾನ್ಗಳಲ್ಲಿ ಓರ್ವ ಆಯುಷ್ ವೈದ್ಯರು ಅರೆ ವೈದ್ಯಕೀಯ ಸಿಬ್ಬಂದಿ ದಾದಿಯರು ಸ್ವಳೀಯ ವೈದ್ಯಾಧಿಕಾರಿಯನ್ನು ಒಳಗೊಂಡಿದೆ ಈ ಮೊಬ್ಲೆಲ್ ವ್ಲಾನ್ ಆಯುರ್ವೆದ ಹಾಗೂ ಹೋಮಿಯೋಪತಿ ದಿಪಧಿಗಳು ವಿಟಮಿನ್ ಪೂರಕ ಮಾತ್ರೆಗಳು ಪರೀಕ್ಷಾ ಉಪಕರಣಗಳನ್ನು ಒಳಗೊಂಡಿರುತ್ತದೆ

ಧಮ್ಮ ಸಿದ್ದಾಂತದ ಮೂಲ ನೆಲೆಯಾಗಿರುವುದಕ್ಷೆ ಭಾರತ ಹೆಮ್ಮೆ ಪಡುತ್ತದೆ ಭಗವಾನ್ ಬುದ್ದನ ಜ್ವಾನೋದಯ ಮತ್ತು ಬೋಧನೆಗಳು ಧಾರ್ಮಿಕ ವೈವಿಧ್ಯತೆ ಮತ್ತು ವೈಚಾರಿಕ ಉದಾರೀಕರಣಗಳ ಬಗ್ಗೆ ಭಾರತದ ಪರಂಪರೆ ಹೊಂದಿರುವ ಗೌರವಾದರಗಳೊಂದಿಗೆ ಹೋಲಿಕೆ ಹೊಂದಿವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಬಣ್ಣಿಸಿದ್ದಾರೆ